ಮಾಧುಸ್ವಾಮಿ ಹೇಳಿದ್ದಾರೆ

ಆ ನಿಯಮ ಸಡಿಲಿಸಿ ಎಲ್ಲ ನಿರಾಶ್ರಿತರಿಗೂ ಸೌಲಭ್ಯ ವಿಸ್ತರಿಸಲಾಗಿದೆ ಎಂದರು

ಉಳಿದ ಸಂತ್ರಸ್ತರಿಗೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಹಾರ ವಿತರಣೆಗೆ ಕ್ರಮ ಕ್ಷೆಗೊಳ್ಳಲು ಸಚಿವ ಸಂಪುಟ ಸೂಚಿಸಿದೆ ಎಂದು ಹೇಳಿದರು

ಹೀಗಾಗಿ ರಾಜ್ಯ ಸರ್ಕಾರ ಕೂಡಾ ತನ್ನ ಪಾಲನ್ನು ಶೇ

ಆ ಹಣದಲ್ಲಿ ಎಷ್ಟು ಕೆರೆಗಳನ್ನು ತುಂಬಿಸಲು ಸಾಧ್ಯವೋ ಅಷ್ಟು ಕೆರೆಗಳನ್ನು ತುಂಬಿಸಲಾಗುವುದು ಎಂದು ಅವರು ಹೇಳಿದರು ಕಾವೇರಿ ಕೃಷ್ಣ ಮತ್ತು ಮಹದಾಯಿ ನದಿ ನೀರಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚಿಸಲಾಗಿದ್ದು ಸಚಿವರಾದ ಗೋವಿಂದ ಕಾರಜೋಳ ಬಸವರಾಜ ಬೊಮ್ಲಾಯಿ ಮತ್ತು ಆರ್ ಅಶೋಕ ಸಮಿತಿ ಸದಸ್ಟರಾಗಿದ್ದಾರೆ ಎಂದು ಮಾಧುಸ್ವಾಮಿ ಮಾಹಿತಿ ನೀಡಿದರು

ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಕಾಶ ನೇತೃತ್ವದ ತಂಡ ಗದಗ ಜಿಲ್ಲೆಯ ಹೊಳೆಆಲೂರ ಗ್ರಾಮಕ್ಕೆ ಬೇಟಿ ನೀಡಿ ನೆರೆಯಿಂದ ಹಾನಿ ಗೊಳಗಾದ ಹೊಲ ಮನೆಗಳನ್ನು ಪರಿಶೀಲಿಸಿತು

ಈ ಸಂದರ್ಭದಲ್ಲಿ ಗದಗ ಜೆಲ್ಲಾಧಿಕಾರಿ ಎಂ

ಹಿರೇಮಠ ಬಾಗಲಕೋಟೆ ಸಂಸದ ಪಿ ಸಿ ಗದ್ಗಿಗೌಡರ ವಿಧಾನಪರಿಷತ್ ಸದಸ್ಯ ಎಸ್

ನೆರೆ ಹಾನಿ ಅಧ್ಯಯನ ಮತ್ತು ಮೌಲ್ಯಮಾಪನಕ್ಕಾಗಿ ರಾಜ್ಯಕ್ಷೆ ಆಗಮಿಸಿರುವ ಕೇಂದ್ರ ಅಧ್ಯಯನ ತಂಡ ಧಾರವಾಡ ಜಿಲ್ಲೆಯ ಬೆಣ್ಣೆಹಳ್ಳ ಹಾಗೂ ತುಪ್ಪರಿ ಹಳ್ಳದ ತೀರ ಪ್ರದೇಶಗಳಿಗೆ ಭೇಟಿ ಪರಿತೀಲನೆ ನಡೆಸಿತು ಜಿಲ್ಲೆಯ ನವಲಗುಂದ ತಾಲೂಕಿನ ಅಳಗವಾಡಿ ಹತ್ತಿರ ತುಪ್ಪರಿಹಳ್ಳ ಪ್ರವಾಹದಿಂದ ಹಾನಿಗೊಳಗಾದ ಸೇತುವೆ ಬದನೆ ಹೆಸರು ಮೆಕ್ಕೆಜೋಳ ಹತ್ತಿ ಮತ್ತಿತರ ಬೆಳೆಗಳ ಹಾನಿ ವಿದ್ಯುತ್ ವ್ಯವಸ್ಥೆ ಹಾಗೂ ನವಲಗುಂದ ತಾಲೂಕಿನ ಯಮನೂರು ಬಳಿ ಬೆಣ್ಣಿಹಳ್ಳದ ಪ್ರವಾಹದಿಂದ ಹಾನಿಯಾದ ಜಮೀನುಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಿತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ವಿ ಮಂಜುಲ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಜಿ

ಸತೀಶ್ ತಂಡಕ್ಕೆ ಮಾಹಿತಿ ನೀಡಿದರು

ರಾಜ್ವದ ನೆರೆ ಪೀಡಿತ ಪ್ರದೇಶಗಳಿಗೆ ಒಕ್ಕೂಟದ ಸದಸ್ವರು ಕಳೆದ ವಾರ ಭೇಟ ನೀಡಿದ್ದು ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಆದಷ್ಟು ಶೀಘದಲ್ಲಿ ಮನೆ ಹಾಗೂ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಬೆಳೆ ನಷ್ಪ ಹಾಗೂ ಜಾನುವಾರುಗಳನ್ನು ಕಳೆದುಕೊಂಡಿರುವ ರೈತರಿಗೂ ಪರಿಹಾರ ಒದಗಿಸಬೇಕು ಕೃಷಿಗೆ ಅವಶ್ಯವಾದ ರಸಗೊಬ್ಬರ ಕೊಟ್ಟಗೆ ಗೊಬ್ಬರ ಜಾನುವಾರುಗಳಿಗೆ ಮೇವು ಪೂರೈಸಬೇಕು ಎಂದು ಮನವಿ ಮಾಡಿದೆ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಒಂದು ಕಡೆ ನೆರೆ ಪ್ರವಾಹ ಸ್ಥಿತಿ ಇದೆ ಇನ್ನೊಂದೆಡೆ ಬರಗಾಲವಿದೆ ಇಷ್ಟಾಗಿಯೂ ಕೇಂದ್ರ ಸರ್ಕಾರ ವಿಶೇಷ ಅನುದಾನ ನೀಡಲು ಹಿಂದೇಟು ಹಾಕುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು

ಮುಖ್ಡಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಂಪುಟದಲ್ಲಿ ಗೋವಿಂದ ಕಾರಜೋಳ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಲಕ್ಷ್ಮಣ್ ಸವದಿ ಅವರಿಗೆ ಉಪ ಮುಖ್ಖಮಂತ್ರಿ ಹುದ್ದೆ ನೀಡಲಾಗಿದೆ ಉಳಿದಂತೆ ಕೆ ಎಸ್ ಈಕ್ವರಪ್ಪ ಗ್ರಮೀಣಾಭಿವೃದ್ಧಿ

ಅಶೋಕ್ ಕಂದಾಯ ಜಗದೀಶ್ ಶೆಟ್ಟರ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಶ್ರೀರಾಮುಲು ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ

ಸುರೇಶ್ ಕುಮಾರ್ ಪಾಥಮಿಕ ಮತ್ತು ಪ್ರೌಢ ಶಿಕ್ಷಣ

ಸೋಮಣ್ಣ ವಸತಿ ಸಿ ಟಿ ರವಿ ಪ್ರವಾಸೋದ್ಯಮ ಹೆಚ್ಚುವರಿ ಹೊಣೆಗಾರಿಕೆಯಾಗಿ ಕನ್ನಡ ಮತ್ತು ಸಂಸ್ಟತಿ ಇಲಾಖೆ ಬಸವರಾಜ್ ಬೊಮ್ಮಾಯಿ ಗೃಹ ಇಲಾಖೆ ಹೊಣೆಗಾರಿಕ ವಹಿಸಲಾಗಿದೆ ಕೋಟಾ ಶ್ರೀನಿವಾಸ ಪೂಜಾರಿ ಮುಜರಾಯಿ ಬಂದರು ಒಳನಾಡು ಮೀನುಗಾರಿಕೆ ಜೆ

ಮಾಧುಸ್ವಾಮಿ ಕಾನೂನು

ಪಾಟೀಲ್ ಗಣಿ ಮತ್ತು ಭೂವಿಜ್ವಾನ ಹೆಚ್ ನಾಗೇಶ್ ಅಬಕಾರಿ ಪ್ರಭು ಚೌಹಾಣ್ ಪಶು ಸಂಗೋಪನೆ ಮತ್ತು ಶಶಿಕಲಾ ಜೊಲ್ಲೆ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಲಿ ಖಾತೆ ನೀಡಲಾಗಿದೆ ಎಂದು ರಾಜಭವನದ ಪ್ರಕಟಣೆ ತಿಳಿಸಿದೆ

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಟಿತಿಯ ನಂತರ ಕೇಂದ್ರ ಅಧ್ವಯನ ತಂಡ ರಾಜ್ಯಕ್ಷೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿದೆ ಇನ್ನೆರಡು ದಿನಗಳಲ್ಲಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ ಎಂದರು ಕೇಂದ್ರ ಸರ್ಕಾರ ರಾಜ್ಯದ ಪರಿಹಾರ ಬೇಡಿಕೆಗೆ ಸಕಾರಾತ್ವಕವಾಗಿ ಸ್ಪಂದಿಸಿದೆ ಕೇಂದ್ರಕ್ಕೆ ಸರ್ವ ಪಕ್ಷ ನಿಯೋಗ ಕೊಂಡೊಯ್ಲುವ ಅಗತ್ತವಿಲ್ಲ ಎಂದು ಯಡಿಯೂರಪ್ಪ ಹೇಳಿದರು

ಪ್ರಸ್ತುತ ವಿದ್ಯಮಾನಗಳನ್ನು ಗಮನಸಿದರೆ ರಾಜ್ಯದಲ್ಲಿ ಯಾವುದೇ ಸಮಯದಲ್ಲಿಯಾದರೂ ಮಧ್ಯಂತರ ಚುನಾವಣೆಬರಬಹುದು ಈ ಉದ್ದೇಶಕ್ಕಾಗಿ ಪಕ್ಷ ಬಲಪಡಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದೇನೆ ಎಂದು ಸಿದ್ದರಾಮಯ್ಯ ಹೇಳಿದರು

ಬೆಂಗಳೂರಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಸಚಿವ ಡಾಕ್ಟರ್ ಅಶ್ವಥ ನಾರಾಯಣ ಪಕ್ಷ ನಿಟ್ಟನಲ್ಲಿ ಬದ್ಧತೆ ಹೊಂದಿರುವ ನಳೀನ್ ಕುಮಾರ್ ಕಟೀಲ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದರು

ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಪಕ್ಷದ ರಾಜ್ಯಾಧ್ಯಕ್ಷ ದಿನೇತ ಗುಂಡೂರಾವ್ ಮುಖ್ಯಮಂತ್ರಿ ಅವರ ಈ ನಿಲುವಿನಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿವೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಿದೆ ಪ್ರವಾಹ ಸಂತ್ರಸ್ತರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಾತ್ಲಾರ ತೋರುತ್ತಿದೆ ರಾಜ್ಯ ಸರ್ಕಾರವೂ ನಿಷ್ತಿಯವಾಗಿದೆ ಇದೆಲ್ಲದರ ವಿರುದ್ಧ ಕಾಂಗ್ರೆಸ್ ಹೋರಾಟ ನಡೆಸಲಿದೆ ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ

ಸೋಮಣ್ಣ ಆದೇಶ ಹೊರಡಿಸಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾರಾಜರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಆ ಪರಂಪರೆ ಇಲ್ಲದೆ ದಸರಾ ಇಲ್ಲ ಹೀಗಾಗಿ ಆಹ್ವಾನ ಪತ್ರಿಕೆಗಳಲ್ಲಿ ಅವರ ಭಾವಚಿತ್ರ ಹಾಕಿ ಗೌರವ ನೀಡಲು ಸೂಚಿಸಲಾಗಿದೆ ಎಂದರು